ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಈ ಯೋಜನೆಯಿಂದ ಬುಂದೇಲ್ ಖಂಡ್ನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಟಲು ಮತ್ತು ಸಾವಿರಾರು ಉದ್ಲೋಗದ ಅವಕಾಶ ಸೃಷ್ಷಿಸಲು ಸಾಧ್ಯ ಪ್ರಧಾನಿ ಹೇಳಕೆ

ಭುವನೇಶ್ವರದಲ್ಲಿ ಬೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಕೂಟ ಭಾರತದ ವೇಗದ ಓಟಗಾರ್ತಿ ದುತೀ ಚಾಂದ್ಗೆ ನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕ

ಈ ಮಾರ್ಗವು ಉತ್ತರ ಪ್ರದೇಶದ ಚಿತ್ರಕೂಟ ಬಂಡ ಪಮಿರ್ಮರ್ ಮತ್ತು ಜಲೌನ್ ಜಿಲ್ಲೆಗಳನ್ನು ಪಾದುಹೋಗಲಿದೆ ಇದು ಆಗ್ರ ಲಕ್ನಾ ಪೆದ್ದಾರಿ ಮತ್ತು ಯಮುನಾ ಎಕ್ಸ್ಪ್ರೆಸ್ ಹೆದ್ದಾರಿ ಮೂಲಕ ಬುಂದೇಲ್ಖಂಡ್ ಪ್ರಾಂತ್ಯದಿಂದ ದೆಹಲಿಗೂ ಸಂಪರ್ಕ ಕಲ್ಪಿಸಲಿದೆ ಪ್ರಧಾನಮಂತ್ರಿಯವರು ನಿನ್ನೆಯೇ ಹರ್ ಫರ್ ಜಲ್ ಯೋಜನೆಯೂ ಚಾಲನೆ ನೀಡಿದರು ಬುಂದೇಲ್ಖಂಡ್ ಪ್ರದೇಶದ ಪ್ರತಿ ಮನೆಗೂ ಕೊಳವೆಗಳ ಮೂಲಕ ಕುಡಿಯುವ ನೀರು ಮೂರೈಸುವ ಯೋಜನೆ ಇದಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಕ್ರೆಡಿಟ್ ಕಾರ್ಡ್ಗಳನ್ನು ಸಪ ನರೇಂದ್ರ ಮೋದಿ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಚಿತ್ರಕೂಟದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ರ್ಕಾಲಿಯಲ್ಲಿ ಮಾತನಾಡಿದ ಪ್ರಧಾನಮಂತ್ರಿಯವರು ಎಕ್ಸ್ಪ್ರೆಸ್ ಹೆದ್ದಾರಿ ಯೋಜನೆಯೂ ಬುಂದೇಲ್ಖಂಡ್ವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲಿದೆ ಪಾಗೂ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿದೆ ಎಂದು ಹೇಳಿದರು ಕೇಂದ್ರ ಗೃಪ ಸಚಿವ ಅಮಿತ್ ಶಾ ಅವರು ಒಂದು ದಿನದ ಭೇಟಿಗಾಗಿ ಇಂದು ಕೋಲ್ಕೊತಾಗೆ ಆಗಮಿಸಲಿದ್ದು ರಾಷ್ವೀಯ ಭದ್ರತಾ ಸಿಬ್ಬಂದಿ ಎನ್ಎಸ್ಜಿಯ ಹೊಸ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ ಎನ್ಎಸ್ಜಿಯ ಹೊಸ ವಿಶೇಷ ಸಂಯೋಜಿತ ಗುಂಪು ಸಂಕೀರ್ಣವು ಕೋಲ್ಕೊತಾದ ನ್ಕೂ ಟೌನ್ನಲ್ಲಿದೆ ಈ ಸಂಕೀರ್ಣವು ಎನ್ಎಸ್ಜಿ ಕಮಾಂಡೋಗಳು ಮತ್ತು ಅಧಿಕಾರಿಗಳಿಗೆ ತರಬೇತಿ ಶೂಟಿಂಗ್ ವಲಯ ಮತ್ತು ವಸತಿ ಸೌಲಭ್ಯಗಳು ಸೇರಿದಂತೆ ಇತ್ಕಾದಿ ಮೂಲ ಸೌಕರ್ಯಗಳನ್ನು ಹೊಂದಿರುತ್ತದೆ ಕೇಂದ್ರ ಗೃಪ ಸಚಿವರು ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಕೋಲ್ಕೊತಾ ಮತ್ತು ಸುತ್ತಮುತ್ತಲೂ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಸಮಗ್ರ ಆರೈಕೆ ನೀಡುವುದರೊಂದಿಗೆ ಭಾರತವು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಸಾಧಿಸಲು ಮುಂದಾಗಿದೆ ಎಂದು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ

ಮತ್ತು ದೇಶದ ಎಲ್ಲ ಭಾಗಗಳಲ್ಲಿ ಆರೋಗ್ಯ ಕ್ಷೇಮ ಕೇಂದ್ರಗಳನ್ನು ತೆರೆಯಲಾಗುತ್ತದೆ ಎಂದು ಹೇಳಿದರು

ಯಾವುದೇ ಒಂದು ಅಂತಿಮ ನಿಲುವಿಗೆ ಬರುವ ಮುನ್ನ ವಿದ್ಕಾರ್ಥಿಗಳು ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ಡು ಅವರು ವಿದ್ಕಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಮದ್ರಾಸ್ನ ಐಐಟಿ ವಿದ್ಯಾರ್ಥಿಗಳ ಜತೆ ನಿನ್ನೆ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯ ಕುರಿತ ಪಶ್ನೆಗಳಿಗೆ ಉತ್ತರಿಸಿ ನೆರೆಯ ಮೂರು ರಾಷ್ಟಗಳಲ್ಲಿನ ಅಲ್ಲಸಂಬ್ಯಾತರಿಗೆ ಪೌರತ್ವ ನೀಡುವುದು ಇದರ ಉದ್ದೇಶವಾಗಿದೆ ಪಾಗಾಗಿ ಈ ಕಾಯ್ದೆ ಕುರಿತು ಪೂರ್ಣ ವಿಷಯ ಅರಿಯುವ ನಿಟ್ಟನಲ್ಲಿ ವಿದ್ಕಾರ್ಥಿಗಳು ಸೂಕ್ತ ಅಧ್ಯಯನ ಮಾಡಬೇಕೆಂದು ಹೇಳಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಪಕ್ಕು ಎಲ್ಲರಿಗೂ ಇದೆ ಆದರೆ ಅದು ಕಾನೂನಿನ ಚೌಕಟ್ಟನಲ್ಲಿರಬೇಕು ಎಂದು ವೆಂಕಯ್ಯನಾಯ್ಡು ಅವರು ತಿಳಿಸಿದರು ಹೆಡ್ ಉತ್ತರ ಪ್ರದೇಶದ ಪಲವಾರು ಪ್ರದೇಶಗಳಲ್ಲಿ ನಿನ್ನೆ ಮಳೆಯಾಗಿದ್ದು ತಾಪಮಾನದಲ್ಲಿ ಇಳಿಕೆಯಾಗಿದೆ ದೆಪಲಿ ಮತ್ತು ನೆರೆಯ ಪ್ರದೇಶಗಳಲ್ಲಿ ನಿನ್ನೆ ಸಂಜೆ ಮಳೆಯಾಗಿದ್ದು ಭಾರಿ ಪ್ರಮಾಣದಲ್ಲಿ ವಾಪನಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು

ಅಮೃತ್ಸರ್ ಅಹ್ಮದಾಬಾದ್ ಮತ್ತು ಜೈಮರ್ಗೆ ವರ್ಗಾಯಿಸಲಾಯಿತು

ಪವಾಮಾನ ಇಲಾಖೆ ಪ್ರಕಾರ ಪಶ್ಚಿಮ ಭಾಗದಲ್ಲಿ ಚಂಡಮಾರುತದ ಪ್ರಭಾವದ ಕಾರಣ ಮಳೆ ಸುರಿಯಲಿದೆ ಎಂದು ತಿಳಿಸಿದೆ

ಕೇಂದ್ರ ಮತ್ತು ರಾಜ್ಯಮಟ್ಟದ ಸಂಬಂಧಿಸಿದ ಸಚಿವಾಲಯಗಳ ಸಮನ್ವಯತೆಯೊಂದಿಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಕೊರೊನಾ ವೈರಸ್ ಸೋಂಕು ಜಾಗತಿಕವಾಗಿ ವಿಸ್ತಾರಗೊಳ್ಳುತ್ತಿದ್ದು ವಿಶೇಷವಾಗಿ ಇರಾನ್ ಇಟಲಿ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳಲ್ಲೂ ಪರಡಿಕೊಂಡಿದೆ ಹಾಗಾಗಿ ದೇಶದಲ್ಲಿನ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಕುರಿತು ಹೆಚ್ವಿನ ನಿಗಾ ವಹಿಸುವ ಅಗತ್ಯವಿದೆ ಎಂದು ಪ್ರೀತಿ ಸುದನ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕೊರೊನಾ ವೈರಸ್ ಸೋಂಕಿನ ಕಾರಣ ಸ್ವದೇಶಕ್ಕೆ ಒಂತಿರುಗ ಬಯಸುವ ಭಾರತೀಯರಿಗೆ ಸೂಕ್ತ ವ್ಯವಸ್ಥ ಮಾಡಿಕೊಡಲಾಗುವುದು ಎಂದು ಇರಾನ್ನಲ್ಲಿನ ಭಾರತೀಯ ರಾಯಭಾರಿ ಗದ್ದಮ್ ಧರ್ಮೇಂದರ್ ತಿಳಿಸಿದ್ದಾರೆ ಈ ಕುರಿತು ಇರಾನ್ ಆಡಳಿತಾಧಿಕಾರಿಗಳ ಜತೆ ಮಾತುಕತೆ ನಡೆದಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಈ ಮೂಲಕ ಇನಿಂಗ್ಸ್ ಹಿನ್ನೆಡೆ ಅನುಭವಿಸುವ ಆತಂಕಕ್ಕೆ ಸಿಲುಕಿತು